ಹರ್ಷವರ್ಧನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಫಿಕ್ಕಿ ಆಯೋಜಿಸಿದ್ದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಲಸಿಕೆಯ ವಿತರಣೆಗೆ ತಾತ್ನಾಲಿಕ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಕೊರೊನಾ ವಾರಿಯರ್ಸ್ಗೆ ಮೊದಲು ಲಸಿಕೆ ನೀಡಲಾಗುವುದು

ಕೋವಿಡ್ ಸೋಂಕಿಂತರ ಪರೀಕ್ಷೆ ಕಣ್ಗಾವಲು ಹಾಗೂ ನಿರ್ಬಂಧಗಳನ್ನು ಬಲಪಡಿಸುವಲ್ಲಿ ರಾಜ್ಜಗಳಿಗೆ ನೆರವಾಗಲು ಕೇಂದ್ರ ಸರ್ಕಾರ ಹರಿಯಾಣ ರಾಜಸ್ತಾನ ಗುಜರಾತ್ ಹಾಗೂ ಮಣಿಪುರಗಳಗೆ ಉನ್ನತಮಟ್ಟದ ತಂಡಗಳನ್ನು ನಿಯೋಜಿಸಿದೆ ದೆಹಲಿಯಲ್ಲಿ ನಿತ್ತ ಹೆಚ್ಚುತ್ತಿರುವ ಸೋಂಕು ಪ್ರಕರಣಗಳು ಹಾಗೂ ಸಾವಿನ ಸಂಖ್ಯೆ ಪರಿಯಾಣ ರಾಜಸ್ತಾನದಲ್ಲಿ ಕೋವಿಡ್ ಸೋಂಕಿತರ ಸಂಬ್ಲೆ ಹೆಚ್ಚಳಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ತಂಡಗಳನ್ನು ನಿಯೋಜಿಸಲಾಗಿದೆ ಈ ತಂಡಗಳು ಹೆಚ್ಚಿನ ಸೋಂಕು ಪ್ರಕರಣಗಳು ವರದಿಯಾಗುತ್ತಿರುವ ಜಿಲ್ಲೆಗಳಿಗೆ ಭೇಟ ನೀಡಿ ಕಂಟ್ಲೆನ್ನೆಂಟ್ ವಲಯ ಕಣ್ಗಾವಲು ಪರೀಕ್ಷೆ ಸೋಂಕು ತಡೆ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳ ಪ್ರಯತ್ನಗಳಿಗೆ ಬೆಂಬಲ ನೀಡಲಿವೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಕೇಂದ್ರೀಯ ತಜ್ಞರ ತಂಡ ಸೋಂಕಿತರ ಸಕಾಲಿಕ ಪತ್ತೆ ನಂತರ ಅವರ ಮೇಲಿನ ಕಣ್ಗಾವಲಿಗೆ ಸಂಬಂಧಿಸಿದ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಮಾರ್ಗದರ್ಶನ ನೀಡಲಿದೆ